ಯಡಿಯೂರಪ್ಪ ಇಂದು ಬೆಂಗಳೂರು ನಗರ ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ವಲಯಗಳ ಉಸ್ತುವಾರಿ ಸಚಿವರ ಸಭೆ ನಡೆಸಿದರು ಉಪ ಮುಖ್ಯಮಂತ್ರಿ ಡಾ

ಅಕ್ವಕ್ತನಾರಾಯಣ ಸಚಿವರಾದ ಶ್ರೀರಾಮುಲು ಕೆ ಸುಧಾಕರ್ ಬಸವರಾಜ ಬೊಮ್ಮಾಯಿ ಎಸ್

ಸೋಮಶೇಖರ್ ವಿ

ಗೋಪಾಲಯ್ಲ ಭಾಗವಹಿಸಿದ್ದರು

ಖರೀದಿಯಲ್ಲಿ ಪಾರದರ್ಶಕತೆ ಪಾಲಿಸಲಾಗಿದೆ ಎಂದು ಆರೋಗ್ಯ ಸಚಿವ ಬಿ ಶ್ರೀರಾಮುಲು ತಿಳಿಸಿದ್ದಾರೆ ವಿಧಾನಸೌಧದಲ್ಲಿಂದು ಜಂಟ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗುಣಮಟ್ಟದ ಉಪಕರಣಗಳನ್ನು ಖರೀದಿಸಲಾಗಿದೆ ಒಂದೊಂದು ಉಪಕರಣಗಳಗೂ ಒಂದೊಂದು ದರವಿರುತ್ತದೆ ಕೊರೊನಾ ಕಂಡುಬಂದ ಸಂದರ್ಭದಲ್ಲಿ ಉಪಕರಣಗಳ ಕೊರತೆ ಇತ್ತು ಆದರೂ ಸರ್ಕಾರಕ್ಕೆ ಕೊರೊನಾ ಎದುರಿಸಲು ಸಿದ್ಧತೆ ಮಾಡಿಕೊಳ್ಳುವ ಅವಶ್ಯಕತೆ ಇತ್ತು ಎಂದು ಹೇಳಿದರು ವೆಂಟಲೇಟರ್ಗಳನ್ನು ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಖರೀದಿ ಮಾಡಬೇಕಾಗುತ್ತದೆ ಅವುಗಳ ಉಪಯೋಗಗಳನ್ನು ಆಧರಿಸಿ ವೆಂಟರೇಟರ್ ಗಳ ಬೆಲೆ ಕೂಡ ನಿರ್ಧಾರವಾಗುತ್ತದೆ ಎಂದು ಅವರು ಸ್ವಪ್ಪಪಡಿಸಿದರು ಉಪ ಮುಖ್ಯಮಂತ್ರಿ ಡಾ

ಅಶ್ವಥ್ ನಾರಾಯಣ್ ಮಾತನಾಡಿ ವಿಪಕ್ಷಗಳ ಆರೋಪಗಳಿಗೆ ಸರ್ಕಾರ ಸ್ವಪ್ಪವಾಗಿ ಉತ್ತರ ಕೊಡುತ್ತದೆ ಯಾವುದನ್ನು ಮರೆಮಾಚುತ್ತಿಲ್ಲ ಎಂದು ಹೇಳಿದರು

ಕೈಗಾರಿಕಾ ಪ್ರದೇಶದಲ್ಲಿ ಅನುಮತಿ ಪಡೆದ ಕಾರ್ಖಾನೆಗಳು ಕಾರ್ಯ ನಿರ್ವಹಿಸುತ್ತಿವೆ ಬಸ್ ಆಟೋ ಟ್ಯಾಕ್ಷಿ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿವೆ

ಯಾದಗಿರಿ ಜಿಲ್ಲೆಯಲ್ಲಿ ಐದನೇ ದಿನದ ಲಾಕ್ಡೌನ್ಗೆ ಉತ್ತಮ ಪ್ರಕ್ರಿಯೆ ವ್ಹಕ್ತವಾಗಿದ್ದು ಬಹುತೇಕ ಜನಜೀವನ ಸ್ತಬ್ದಗೊಂಡಿದೆ

ಸುಂದರೇಶ್ ಬಾಬು ಆದೇಶ ಹೊರಡಿಸಿದ್ದಾರೆ

ಸುರೇಶ್ ಕುಮಾರ್ ತಿಳಿಸಿದ್ದಾರೆ

ಅತ್ಕಂತ ಸುರಕ್ಷಿತ ವಾತಾವರಣದಲ್ಲಿ ಮೌಲ್ಯಮಾಪನ ನಡೆಯುತ್ತಿದೆ ಎಂದು ಅವರು ಹೇಳಿದರು

ಸದಾನಂದ ಗೌಡ ತಿಳಿಸಿದ್ದಾರೆ ನವದೆಹಲಿಯಲ್ಲಿಂದು ತೆಲಂಗಾಣದ ಕೃಷಿ ಸಚಿವ ಸಿಂಗಿರೆಡ್ಡಿ ನಿರಂಜನ ರೆಡ್ಡಿ ಅವರೊಂದಿಗೆ ಮಾತುಕತೆ ನಡೆಸಿದ ಬಳಿಕ ಈ ವಿಷಯ ತಿಳಿಸಿದ ಕೇಂದ್ರ ಸಚಿವರು ದೇಶಾದ್ಯಂತ ರಸಗೊಬ್ಬರದ ಲಭ್ಯತೆ ಸಾಕಷ್ಟಿದ್ದು ರಾಜ್ಯಗಳು ಕೂಡ ಅಗತ್ಯ ದಾಸ್ತಾನು ಮಾಡಿವೆ ಹೆಚ್ಚುವರಿ ಬೇಡಿಕೆ ಇದ್ದಲ್ಲಿ ಅದನ್ನು ಪೂರೈಸಲಾಗುವುದು ಕೈತರಿಗೆ ಸಕಾಲದಲ್ಲಿ ಯೂರಿಯಾ ಪೂರೈಸುವ ಬಗ್ಗೆ ಕ್ರಮಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಕೋವಿಡ್ ನಿರ್ವಹಣೆಯನ್ನು ರಾಜ್ಯ ಸರ್ಕಾರ ಸಮರ್ಪಕವಾಗಿ ನಿಭಾಯಿಸುತ್ತಿದೆ ಇದರಲ್ಲಿ ಯಾವುದೇ ಅವ್ಕಮಸ್ಥೆ ಇಲ್ಲ ಹೊಸತಾಗಿ ವ್ಯವಸ್ಥೆ ಮಾಡಿ ಕೊಳ್ಳುವಾಗ ಸಣ್ಣಪುಟ್ಟ ಗೊಂದಲಗಳಾಗುವುದು ಸಹಜ ಎಂದು ರಾಜರಾಜೇಶ್ವರಿ ವಲಯ ಕೋವಿಡ್ ಉಸ್ತುವಾರಿ ಹಾಗೂ ಸಹಕಾರ ಸಚಿವ ಎಸ್

ರವಿ ಅವರು ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಭೇಟಿಕೊಟ್ಟು ಕೋವಿಡ್ ಕೇರ್ ಸೆಂಟರ್ನಲ್ಲಿ ಮಾಡಲಾಗಿರುವ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು

ಪಾಟೀಲ ತಿಳಿಸಿದ್ದಾರೆ ಕೊಪ್ಪಳ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೊರೊನಾ ಸಂಬಂಧ ಪ್ರಗತಿಪರಿಶೀಲನಾ ಸಭೆ ನಡೆಸಿ ಬಳಿಕ ಸಚಿವರು ಮಾತನಾಡಿದರು ರಾಜ್ಯದಲ್ಲಿ ರಸಗೊಬ್ಬರದ ಕೊರತೆಯಿಲ್ಲ ಯಾರಾದರೂ ಕೃತಕವಾಗಿ ಗೊಬ್ಬರದ ಅಭಾವ ಸೃಷ್ಷಿಸಿದರೆ ಅಂತವರ ವಿರುದ್ದ ಕೃಷಿ ಅಧಿಕಾರಿಗಳು ಮುಲಾಜಲ್ಲದೆ ಕ್ರಮ ಜರುಗಿಸಬೇಕೆಂದು ಇದೇ ವೇಳೆ ಸಚಿವರು ನಿರ್ದೇತನ ನೀಡಿದರು

ಇದಕ್ಕೆ ಸ್ಪಂದಿಸಿದ ಹಲವು ಯುವ ಜನರು ಇಲಾಖೆಯೊಂದಿಗೆ ಕೈಜೋಡಿಸಲು ಮುಂದಾಗಿದ್ದಾರೆ ಐದು ಸಾವಿರ ಮಂದಿ ಈಗಾಗಲೇ ಸಿವಿಲ್ ಹೊಲೀಸ್ ವಾರ್ಡನ್ ಹಾಗೂ ಕೆಡೆಟ್ಗಳಾಗಿ ಕಾರ್ಯಾರಂಭಿಸಿದ್ದಾರೆ

ಸಂಘದ ಸಂಸ್ಥಾಪಕ ರಾ ಹ ದೇಶಪಾಂಡೆ ಮತ್ತು ಸಂಘದ ಅಧ್ಯಕ್ಷರಾಗಿದ್ದ ನಾಡೋಜ ಡಾ ಪಾಟೀಲ ಪುಟ್ಪಪ್ಪ ಅವರ ಪುತ್ಥಳಗಳಿಗೆ ವಿಧಾನ ಪರಿಷತ್ ಸದ್ಯಸರಾದ ಬಸವರಾಜ ಹೊರಟ್ಟ ಅವರು ಮಾಲಾರ್ಪಣೆ ಮಾಡಿದರು ನಂತರ ವಿಧಾನಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಮಾತನಾಡಿ ನಾಡು ಭಾಷೆಗಾಗಿ ಈ ಸಂಘ ಮಾಡಿದ ಕೆಲಸಗಳು ಶ್ಲಾಫನೀಯ ಎಂದರು

ನಮೋ ಆಪ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕವೂ ಸಂದೇತಗಳನ್ನು ದಾಖಲಿಸಬಹುದು

ಜೆಲ್ಲೆಯ ದಿಷಧ ನಿಯಂತ್ರಣ ಇಲಾಖೆ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಜಿಲ್ಲಾ ಟಿಪಧ ನಿಯಂತ್ರಣ ಅಧಿಕಾರಿ ನಾಗರಾಜ್ ಮಾಹಿತಿ ನೀಡಿದ್ದಾರೆ

ಇಲ್ಲಿ ವೈದ್ಯರ ಚೀಟಿ ಇಲ್ಲದೇ ಆಗಮಿಸುವ ಜ್ವರ ಕೆಮ್ಮ ಶೀತ ರೋಗಿಗಳಿಗೆ ಔಷಧ ವಿತರಿಸದಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಮೈಸೂರಿನ ಖಾಸಗಿ ಆಸ್ವತ್ರೆಯಲ್ಲಿ ಸಜ್ಜುಗೊಳಿಸಿರುವ ಕೋವಿಡ್ ಕೇರ್ ಸೆಂಟರ್ಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ಪ್ರತಾಪ್ ಸಿಂಹ ಮೈಸೂರಿನಲ್ಲಿ ಕೋವಿಡ್ ಸೋಂಕನ್ನು ಸಮರ್ಥವಾಗಿ ಎದುರಿಸಲಾಗುವುದು ನಗರದ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಆಯಾ ಶಾಸಕರ ನೇತೃತ್ವದಲ್ಲಿ ಟಾಸ್ಕ್ ಪೋರ್ಸ್ ರಚನೆಗೊಂಡಿವೆ ಎಂದರು

ಭಾರಿ ಮಳೆಯಿಂದಾಗಿ ಯಾದಗಿರಿ ನಗರದ ಪ್ರಮುಖ ರಸ್ತೆಗಳು ಜಲಾವೃತಗೊಂಡಿದ್ದವು ಯಾದಗಿರಿ ನಗರದ ಸಣ್ಣ ಕೆರೆ ದೊಡ್ಡ ಕೆರೆ ತುಂಬಿದೆ ನಗರದ ಜಿಲ್ಲಾಡಳಿತ ಭವನಕ್ಕೆ ತೆರಳುವ ಮಾರ್ಗ ಮಧ್ಯದ ಹಳ್ಳ ತುಂಬಿ ಹರಿಯುತ್ತಿದೆ

ರಾಜ್ಯದ ಒಳನಾಡಿನಲ್ಲಿ ನೈರುತ್ತ ಮುಂಗಾರು ಚುರುಕುಗೊಂಡಿದ್ದು ಕರಾವಳಿಯಲ್ಲಿ ದುರ್ಬಲಗೊಂಡಿದೆ ಒಳನಾಡಿನ ಪಲವೆಡೆ ಕರಾವಳಿಯ ಬಹುತೇಕ ಕಡೆ ಮಳೆಯಾಗಿದೆ

ಬೆಂಗಳೂರು ಮತ್ತು ಸುತ್ತಮುತ್ತ ಸಾಮಾನ್ಯ ಮೋಡಕವಿದ ವಾತಾರವಣ ಗುಡುಗುಸಹಿತ ಮಳೆ ಸಾಧ್ಯತೆ